ದೇಶದ ಸಣ್ಣ ಪಟ್ಟಣ ಪ್ರದೇಶಗಳಲ್ಲಿ ನವೋದ್ಯಮಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಸರಕಾರ ಚುನೌತಿ ಅಂದರೆ ಸವಾಲು ಎನ್ನುವ ಸ್ಪರ್ಧೆಗೆ ಚಾಲನೆ ನೀಡಿದೆ ಎರಡನೇ ಹಂತದ ಪಟ್ಟಣ ಪ್ರದೇಶಗಳಿಗೆ ಅನುಕೂಲ ಕಲ್ಪಿಸಬಹುದಾದ ಸಾಫ್ಟ್ವೇರ್ ಉತ್ಪನ್ನಗಳನ್ನು ತಯಾರಿಸಲು ಆಸಕ್ತಿಯಿರುವ ನವೋದ್ಯಮಗಳಿಗೆ ಈ ಸ್ಪರ್ಧೆಯ ಮೂಲಕ ಪ್ರೋತ್ಪಾಹ ದೊರೆಯಲಿದೆ ಎಂದು ದೂರಸಂಪರ್ಕ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ

ಈ ಆನ್ಲೈನ್ ಸವಾಲಿನ ಮೂಲಕ ಶಿಕ್ಷಣ ಕೃಷಿ ಹಣಕಾಸ ವಲಯಗಳಲ್ಲೂ ಜನ ಸಮುದಾಯಕ್ಕೆ ಸೂಕ್ತ ಸಲಹೆ ಅನುಕೂಲಗಳನ್ನು ಒದಗಿಸಬಲ್ಲ ನವೋದ್ಯಮಗಳಿಗೆ ನೆರವಾಗಲು ಉದ್ದೇಶಿಸಿಲಾಗಿದೆ ಎಂದು ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ ಮೂಲ ಸೌಕರ್ಯ ವೈದ್ಯಕೀಯ ಆರೋಗ್ಯ ಸೇವೆಗಳು ಉದ್ಯೋಗಾವಕಾಶ ಮತ್ತು ಕೌಶಲ್ಯಾಭಿವ್ವದ್ದಿ ಪೂರೈಕೆ ಜಾಲ ಹಾಗೂ ಸರಕು ಸಾಗಟ ನಿರ್ವಹಣೆ ವಲಯಗಳಿಗೆ ನೆರವಾಗುವ ತಂತ್ರಾಂಶ ಸಿದ್ದಪದಿಸಲು ಈ ಮೂಲಧನ ಲಭ್ಯವಾಗುವುದು ಎಂದು ಅವರು ತಿಳಿಸಿದರು ಆನ್ಲೈನ್ ಸ್ಪರ್ಧೆಯ ಮೂಲಕ ಈ ಪ್ರೋತ್ಪಾಹಕ್ಕೆ ನವೋದ್ಯಮಗಳನ್ನು ಆಯ್ಕೆ ಮಾದಲಾಗುವುದು ದೇಶದ ಪ್ರತಿಭಾವಂತ ಯುವ ಅನ್ವೇಷಕರು ಸರ್ಕಾರದ ಈ ಸವಾಲನ್ನು ಸ್ವೀಕರಿಸುವ ಮೂಲಕ ಹೊಸ ಹೊಸ ಸಾಫ್ಟ್ವೇರ್ ತಂತ್ರಜ್ಞಾನದ ಉತ್ಪನ್ನ ಮತ್ತು ಅದರ ಅನ್ವಯಿಕಗಳನ್ನು ರೂಪಿಸಲು ಮುಂದಾಗಬೇಕು ಎಂದು ಸಚಿವರು ನವೋದ್ಯಮಿಗಳಲ್ಲಿ ಮನವಿ ಮಾಡಿದರು ಯಾವ ದೇಶಗಳು ಭಯೋತ್ವಾದಕರನ್ನು ಸ್ಪಷ್ಟಿಸಿ ಪ್ರಮುಖ ರಫ್ತನ್ನಾಗಿ ಮಾದಿಕೊಂಡಿದ್ದವೋ ಆ ದೇಶಗಳು ಇಂದು ಭಯೋತ್ವಾದನೆಯ ಸಂತ್ರಸ್ತ ರಾಷ್ಟ್ಗಳೆಂದು ಬಣ್ಣ ಹಚ್ಚಿಕೊಳ್ಳುವ ಪ್ರಯತ್ನಗಳು ನಡೆದಿವೆ ಎಂದು ವಿದೇಶಾಂಗ ಸಚಿವ ಡಾ

ಜೈಶಂಕರ್ ಹೇಳಿದ್ದಾರೆ ಭಯೋತ್ಪಾದನೆ ಸಂಬಂಧಿಸಿದಂತೆ ಜಾಗತಿಕವಾಗಿ ಸಮಗ್ರ ಮಾತುಕತೆಯ ಅಗತ್ಯವಿದೆ ಎಂದು ಅವರು ಹೇಳಿದರು

ಪಾಕಿಸ್ತಾನವನ್ನು ಉಲ್ಲೇಖಿಸದೆ ಸಚಿವರು ಕೆಲವು ರಾಷ್ಟಗಳು ಭಯೋತ್ವಾದನೆಗೆ ಪ್ರಚೋದನೆ ತರಬೇತಿ ಮತ್ತು ಮಾರ್ಗದರ್ಶನ ನೀಡುವಂತಹ ಕೆಲಸಗಳನ್ನು ಮಾಡುತ್ತಿದ್ದವು ಆ ದೇಶಗಳಲ್ಲಿ ಭಯೋತ್ಪಾದಕರು ಇದ್ದರೂ ಅದು ಆ ಅಂಶವನ್ನು ಒಪ್ಪಿಕೊಳ್ಳುತ್ತಿಲ್ಲ ಎಂದರು ಇಂಧನ ಮತ್ತು ಸಂಪನ್ಮೂಲಗಳ ಸಂಸ್ಥೆ ಟೆರಿ ಈ ಉಪನ್ಯಾಸ ಆಯೋಜಿಸಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಕಾನ್ವರೆನ್ಸ್ ಮೂಲಕ ಕೇಂದ್ರೀಯ ಕೃಷಿ ವಿಶ್ವವಿದ್ಯಾಲಯದ ರಾಣಿ ಲಕ್ಷ್ಮೀಬಾಯಿ ಕಾಲೇಜು ಮತ್ತು ಆದಳಿತ ನಿರ್ವಹಣಾ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ ಆರ್ಎಲ್ವಿ ಕೇಂದ್ರೀಯ ಕೃಷಿ ವಿಶ್ವವಿದ್ಯಾಲಯ ಝಾನ್ಸಿ ಯಲ್ಲಿದ್ದು ಇದು ಬುಂದೇಲ್ಖಂಡ್ ಪ್ರಾಂತ್ಯದ ಅತ್ಯಂತ ಪ್ರಮುಖ ಶಿಕ್ಷಣ ಸಂಸ್ಥೆಯಾಗಿದೆ

ಇದೇ ವೇಳೆ ಪ್ರಧಾನಮಂತ್ರಿಯವರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸುವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಆಕಾಶವಾಣಿಯ ತಮ್ಮ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ದೇಶದ ಜನತೆಯೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ

ನಂತರ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನರೇಂದ್ರ ಮೋದಿಯವರ ಹಿಂದಿ ಭಾಷಣದ ಕನ್ನಡ ಅನುವಾದ ಬಿತ್ತರವಾಗುತ್ತದೆ

ಜೀವನದಲ್ಲಿ ಸ್ವರ್ಧೆ ಹೋರಾಟದ ಸಂಕಲ್ಪ ಛಲಬಿಡದ ಸತತ ಅಭ್ಯಾಸ ಪರಿಶ್ರಮ ಗುಣಗಳ ಹಾಗೂ ಕ್ರೀಡಾ ಮನೋಭಾವವನ್ನು ಕ್ರೀಡೆಗಳು ಬಲಪದಿಸುತ್ತವೆ ಕ್ರೀಡಾ ಕ್ಷೇತ್ರದಲ್ಲಿ ಯುವಜನಾಂಗದ ಸಾಧನೆಗಳು ರಾಷ್ಟ್ ನಿರ್ಮಾಣಕ್ಕೆ ಅಮೂಲ್ಯ ಕೊಡುಗೆಗಳಾಗಿವೆ ಎಂದು ರಾಷ್ಟ್ರಪತಿ ಈ ಸಂದರ್ಭದಲ್ಲಿ ನುಡಿದರು

ವಿವಿಧ ಕ್ರೀಡೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿ ದೇಶಕ್ಕೆ ಅಭಿಮಾನ ಮೂಡಿಸಿದ ಎಲ್ಲಾ ಮಹಾನ್ ಕ್ರೀಡಾಪಟುಗಳ ಅದ್ವಿತೀಯ ಸಾಧನೆಗಳನ್ನು ಕೊಂಡಾಡಲು ರಾಷ್ಟೀಯ ಕ್ರೀಡಾದಿನ ಆಚರಿಸಲಾಗುತ್ತಿದೆ ಎಂದು ಪ್ರಧಾನಮಂತಿ ನರೇಂದ್ರ ಮೋದಿ ಹೇಳಿದ್ದಾರೆ ಈ ಕ್ರೀಡಾಳುಗಳ ಶ್ರದ್ದೆ ಮತ್ತು ದ್ಬಧ ಸಂಕಲ್ಪ ಗಮನಾರ್ಹವಾದದ್ದು ಎಂದು ಅವರು ಹೇಳಿದ್ದಾರೆ ಪ್ರಧಾನಮಂತ್ರಿಯವರು ಸರಣಿ ಟ್ವೀಟ್ ಮಾದಿ ಹಾಕಿಸ್ಟಿಕ್ನೊಂದಿಗಿನ ಮೇಜರ್ ಧ್ಯಾನ್ಚಂದ್ ಅವರ ಮಾಂತ್ರಿಕತೆಯನ್ನು ಎಂದಿಗೂ ಮರೆಯಲಾಗದು ಎಂದು ಹೇಳಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ ದೇಶದ ಪ್ರತಿಭಾವಂತ ಕ್ರೀಡಾಳುಗಳ ಯಶಸ್ಪಿಗೆ ಅನನ್ಯ ಬೆಂಬಲ ನೀಡಿದ ಕುಟುಂಬಗಳು ತರಬೇತುದಾರರು ಮತ್ತು ಪೂರಕ ಸಿಬ್ಬಂದಿಯನ್ನು ಸಹ ಪ್ರಧಾನಮಂತ್ರಿ ಶ್ಲಾಘಿಸಿದ್ದಾರೆ ಕ್ರೀಡೆಗಳನ್ನು ಜನಪ್ರಿಯಗೊಳಿಸಲು ಹಾಗೂ ಭಾರತದ ಕ್ರೀಡಾ ಪ್ರತಿಭೆಯನ್ನು ಉತ್ತೇಜಿಸಲು ಸರ್ಕಾರ ಹಲವಾರು ಪ್ರಯತ್ನಗಳನ್ನು ಮಾಡುತ್ತಿದೆ ಕ್ರೀಡೆ ಹಾಗೂ ಸದ್ಬಧತೆಯ ವ್ಯಾಯಾಮಗಳನ್ನು ಪ್ರತಿಯೊಬ್ಬರು ತಮ್ಮ ದಿನನಿತ್ಯದ ಭಾಗವಾಗಿಸಿಕೊಳ್ಳಬೇಕು ಇದರಿಂದ ಹಲವಾರು ಪ್ರಯೋಜನಗಳಿವೆ ಎಂದು ಪ್ರಧಾನಮಂತಿ ತಿಳಿಸಿದ್ದಾರೆ ಖ್ಯಾತ ಹಾಕಿ ಆಟಗಾರ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನಾಚರಣೆ ಸಂದರ್ಭವಾಗಿ ಅವರಿಗೆ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಶ್ರದ್ಗಾಂಜಲಿ ಸಲ್ಲಿಸಿದ್ದಾರೆ ಈ ಸಂಬಂಧ ಜಾವಡೇಕರ್ ಟ್ಲೀಟ್ ಮಾದಿ ಈ ಮಹಾನ್ ಅಣಗಾರ ದೇಶಕ್ಕೆ ಗೌರವವನ್ನು ತಂದಿದ್ದಾರೆ ಹಾಕಿ ಕ್ರೀಡೆಗೆ ಕೀರ್ತಿ ಒದಗಿಸಿದ್ದಾರೆ ಎಂದಿದ್ದಾರೆ ರಾಷ್ಟೀಯ ಕ್ರೀಡಾದಿನದ ಅಂಗವಾಗಿ ಎಲ್ಲಾ ಕ್ರೀಡಾಳುಗಳಿಗೆ ಸಚಿವರು ಶುಭಾಶಯ ಕೋರಿದ್ದಾರೆ ರಾಷ್ಟೀಯ ಕ್ರೀಡೆ ಮತ್ತು ಸಾಹಸಗಳ ಪ್ರಶಸ್ತಿ ಮೊತ್ತವನ್ನು ಹೆಚ್ಚಿಸಲಾಗಿದೆ ಎಂದು ಕ್ರೀಡಾ ಸಚಿವ ಕಿರಣ್ ರಿಜಿಜು ದೆಹಲಿಯಲ್ಲಿ ಆಯೋಜಿಸಿದ್ದ ಕ್ರೀಡಾ ಪ್ರಶಸ್ತಿ ಸಮಾರಂಭದಲ್ಲಿ ಇಂದು ಪ್ರಕಟಿಸಿದರು

ಗೃಹ ಸಚಿವಾಲಯ ಕೇವಲ ಆನ್ಲೈನ್ನಲ್ಲಿ ಮಾತ್ರ ಪದ್ಮ ಪ್ರಶಸ್ತಿಗಳಿಗೆ ನಾಮಾಂಕನ ಸ್ವೀಕಸುವುದು

ದೇಶದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಗಳಾದ ಪದ್ಮವಿಭೂಷಣ ಪದ್ಮ ಭೂಷಣ ಮತ್ತು ಪದ್ಮಶ್ರೀ ಗೌರವವನ್ನು ಪ್ರತಿ ವರ್ಷ ನಾನಾ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ನೀಡಿ ಗೌರವಿಸಲಾಗುವುದು